ಆಂಧ್ರಪ್ರದೇಶದಲ್ಲಿ ವಿಧಾನ ಪರಿಷತ್ ರದ್ಗುಪದಿಸುವ ನಿರ್ಣಯ ವಿಧಾನಸಭೆಯಲ್ಲಿ

ಅವರು ಗುಜರಾತ್ನ ಗಾಂಧಿನಗರದಲ್ಲಿಂದು ಆಯೋಜಿಸಿರುವ ಆಲೂಗಡ್ಡೆ ಕುರಿತ ಮೂರನೇ ಜಾಗತಿಕ ಸಮಾವೇಶವನ್ನು ವಿಡಿಯೋ ಕಾನ್ಬರೆನ್ಸ್ ಮೂಲಕ ಉದ್ದೇಶಿಸಿ ಮಾತನಾದಿದರು

ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆಯ ಮೂಲಕ ಕೃಷಿ ಉತ್ಪನ್ನಗಳಿಗೆ ಮೌಲ್ಯ ವರ್ಧನೆ ಹೆಚ್ಚಿಸುವ ಕ್ರಮಗಳ ಮೂಲಕ ಕೃಷಿಕರಿಗೆ ಅನುಕೂಲ ಕಲ್ಪಿಸಲಾಗುತ್ತಿದೆ ಎಂದರು

ಸರ್ಕಾರ ಸಾಂಪ್ರದಾಯಿಕ ಕ್ಪಡಿಯನ್ನು ಉತ್ತೇಜಿಸುತ್ತಿದ್ದು ಇದರಿಂದ ರೈತರು ಹಾಗ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಿ ಇಬ್ಬರಿಗೂ ಅನುಕೂಲವಾಗುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು ಪ್ರತಿ ಹನಿ ನೀರನ್ನೂ ಬಳಸಿ ಹೆಚ್ಚಿನ ಬೆಳೆ ಬೆಳೆಯಲು ಕಿರು ನೀರಾವರಿ ಯೋಜನೆಗಳಿಗೆ ಸರ್ಕಾರ ಹೆಚ್ಚಿನ ಆಧ್ಯತೆ ನೀಡುತ್ತಿದೆ ಎಂದರು

ಪ್ರಾದೇಶಿಕ ಶಾಂತಿ ಹಾಗೂ ಸೌಹಾರ್ದತೆ ಪರಸ್ಪರ ಸೂಕ್ಷ್ಮ ವಿಷಯಗಳ ತಿಳುವಳಿಕೆ ಹಾಗೂ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ನಡೆಸದಿರುವಿಕೆಯಿಂದ ವೃದ್ದಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ

ಸಾರ್ಕ್ ಸಾರ್ಷ್ವಗಳ ಪೂರ್ಣ ಸಾಮರ್ಥ್ಯವನ್ನು ಒಂದು ದೇಶದ ನದವಳಿಕೆಯಿಂದ ಬಳಸಿಕೊಳ್ಳಲಾಗುತ್ತಿಲ್ಲ ಎಂದು ರಕ್ಷಣಾ ಸಚಿವರು ಹೇಳಿದರು ಗದಿ ಭಯೋತ್ಪಾದನೆಗೆ ತಕ್ಕ ಪ್ರತ್ಯುತ್ತರ ನೀಡಲು ಭಾರತ ಪೂರ್ಣ ಸಮರ್ಥವಾಗಿದೆ ಭಯೋತ್ಪಾದನೆ ನಿರ್ಮೂಲನೆಗೊಳಿಸಲು ಎಲ್ಲಾ ದೇಶಗಳು ಒಗ್ಗೂದುವುದು ಅಗತ್ಯ ಎಂದು ರಾಜನಾಥ್ ಸಿಂಗ್ ಪ್ರತಿಪಾದಿಸಿದರು ಆಂಧ್ರಪ್ರದೇಶದ ಹಿರಿಯರ ಮನೆಯಾದ ವಿಧಾನಪರಿಷತ್ ರದ್ದುಪಡಿಸುವ ಕುರಿತಂತೆ ಆಂಧ್ರಪ್ರದೇಶ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಲಾಗಿದೆ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ವಿಧಾನ ಪರಿಷತ್ ರದ್ದುಪಡಿಸುವ ಕುರಿತ ಒಂದು ಸಾಲಿನ ನಿರ್ಣಯ ಮಂಡಿಸಿದರು

ವಿಸ್ತುತ ಚರ್ಚೆಯ ಬಳಿಕ ಆಂಧ್ರ ವಿಧಾನಪರಿಷತ್ತನ್ನು ರದ್ದುಪಡಿಸಲು ನಿರ್ಧರಿಸಲಾಗಿದೆ ಎಂದರು ಬಳಿಕ ಸ್ಟೀಕರ್ ಅವರು ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಿದರು ಈ ನಿರ್ಣಯ ಕುರಿತು ಕೇಂದ್ರ ಸರ್ಕಾರ ಇದೀಗ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಿದೆ

ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತದಾರರ ಮನವೊಲಿಸಲು ನಿನ್ಲೆ ದೆಹಲಿಯ ವಿವಿಧೆಡೆ ಸಭೆ ನಡೆಸಿದರು ಗ್ವಹ ಸಚಿವ ಅಮಿತ್ ಶಾ ರಿಥಾಲ ಹಾಗೂ ಜನಕಪುರಿಯಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು

ಎಎಪಿ ಸಂಚಾಲಕ ಹಾಗೂ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನರೇಲಾ ಭಾವನಾ ಹಾಗೂ ಗಾಂಧಿನಗರದಲ್ಲಿ ರೋಡ್ ಶೋ ನಡೆಸಿದರು ದೆಹಲಿ ಕಾಂಗ್ರೆಸ್ ಮುಖ್ಯಸ್ಥ ಸುಭಾಷ್ಚೋಪ್ರಾ ನಗರದ ವಿವಿಧ ಭಾಗಗಳಲ್ಲಿ ಪ್ರಚಾರ ನಡೆಸಿದರು ಇಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಹರಿನಗರ್ ತಿಲಕ್ನಗರ್ ಹಾಗೂ ಶಾಲಿಮಾರ್ ಭಾಗಗಳಲ್ಲಿ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕರ್ವಾಲ್ನಗರ್ ಗೋಕುಲ್ಪುರ್ ಮೆಹ್ರೂಲಿ ಚಾಲ್ಪುರ್ ಹಾಗೂ ದೆಹಲಿ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಪಂಜಾಬ್ ಕೇಸರಿ ಎಂದೇ ಹೆಸರುವಾಸಿಯಾಗಿದ್ದ ದಿವಂಗತ ಲಾಲಾ ಲಜಪತ್ರಾಯ್ ಅವರ ಜನ್ಮ ದಿನಾಚರಣೆಯಂದು ಉಪರಾಷ್ಟಪತಿ ಹಾಗೂ ಪ್ರಧಾನಮಂತ್ರಿಯವರು ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಲಜಪತ್ರಾಯ್ ಅವರು ಓರ್ವ ನಿರ್ಭೀತ ರಾಷ್ಟೀಯವಾದಿಯಾಗಿದ್ದರು ವಂದೇಮಾತರಂ ಚಳವಳಿ ಮತ್ತು ಸೈಮನ್ ಗೋ ಬ್ಯಾಕ್ ಆಂದೋಲನದಲ್ಲಿ ಅವರ ಪಾತ್ರ ಅವಿಸ್ಮರಣೀಯ ಹಾಗೂ ಸ್ಪೂರ್ತಿದಾಯಕ ಎಂದು ಉಪರಾಷ್ಟಪತಿ ಹೇಳಿದ್ದಾರೆ ದೇಶದ ಸ್ವಾತಂತ್ರ್ಕಕ್ಕಾಗಿ ಪ್ರಾಣವನ್ನೇ ತ್ಯಾಗಮಾಡುವ ಅವರ ವೀರ ಚರಿತೆ ಸದಾ ದೇಶದ ಜನರಿಗೆ ಸ್ಪೂರ್ತಿ ನೀಡಲಿದೆ ಎಂದು ಪ್ರಧಾನಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಷೇರು ವಿಕ್ರಯಕ್ಕೆ ಸರ್ಕಾರ ನಿನ್ನೆ ಪ್ರಾಥಮಿಕ ದಾಖಲೆಯನ್ನು ಹೊರಡಿಸಿದೆ

ಯಶಸ್ವಿ ಬಿಡ್ದಾರರಿಗೆ ಏರ್ಲ್ಟೆನ್ಟ್ ಆಡಳಿತ ನಿಯಂತ್ರಣವನ್ನು ವರ್ಗಾಯಿಸಲಾಗುವುದು ಈ ವಿಷಯವನ್ನು ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ಸಿಂಗ್ ಪುರಿ ನಿನ್ನೆ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ತಿಳಿಸಿದರು ಏರ್ ಇಂಡಿಯಾ ಹಾಗೂ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮಹತ್ವದ ಆಸ್ತಿಯಾಗಿದ್ದು ಯಶಸ್ವಿ ಬಿಡ್ದಾರರು ಏರ್ಇಂಡಿಯಾ ಬ್ರಾಂಡ್ ಬಳಸುವುದನ್ನು ಮುಂದುವರೆಸಬಹುದು ಎಂದು ಹೇಳಿದರು ದಕ್ಷಿಣ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಆರ್ವನಿ ಪ್ರಾಂತ್ಯದಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗೆ ಸೇರಿದ ಓರ್ವ ಭಯೋತ್ಪಾದಕನನ್ನು ರಕ್ಷಣಾ ಪಡೆಗಳು ಹತ್ಯೆಗ್ವೆದಿವೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಹಾಗೂ ರಕ್ಷಣಾ ಪಡೆಗಳು ಜಂಟಿಯಾಗಿ ಶೋಧ ಕಾರ್ಯನಡೆಸಿದಾಗ ಅವಿತಿದ್ದ ಭಯೋತ್ವಾದಕರು ಏಕಾಏಕಿ ಗುಂಡಿನ ದಾಳಿ ನಡೆಸಿದರು ಇದಕ್ಕೆ ಪ್ರತ್ಯುತ್ತರ ನೀದಿದಾಗ ಓರ್ವ ಭಯೋತ್ಪಾದಕ ಹತನಾದ ಎಂದು ಪೊಲೀಸ್ ಮೂಲಗಳು ಆಕಾಶವಾಣಿಗೆ ತಿಳಿಸಿವೆ ಹತ ಉಗ್ರನನ್ನು ಕುಲ್ಲಾಮ್ನ ಶಹೀದ್ ಅಹ್ಮದ್ ಎಂದು ಗುರುತಿಸಲಾಗಿದೆ

ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯು ಎಚ್ ಓ ತನ್ನ ಈ ಹಿಂದಿನ ವರದಿಯಲ್ಲಿನ ಲೋಪಗಳನ್ನು ಸರಿಪದಿಸಿಕೊಂದು ಕರೋನಾ ವೈರಸ್ನಿಂದ ಜಾಗತಿಕ ಬಿಕ್ಕಟ್ಟಿನ ತೀವ್ರತೆ ಮಧ್ಯಮ ಪ್ರಮಾಣದಿಂದ ತೀವ್ರ ಪ್ರಮಾಣಕ್ಕೆ ಹೆಚ್ಚಳಗೊಳಿಸಿದೆ

ಈ ಬಿಕ್ಕಟ್ಟು ತೀವ್ರಗೊಳ್ಳುತ್ತಿರುವ ನಡುವೆಯೇ ವುಹಾನ್ನಲ್ಲಿರುವ ಭಾರತೀಯರ ಸ್ದಳಾಂತರಕ್ಕೆ ಸಂಬಂಧಿಸಿದಂತೆ ಭಾರತದ ರಾಯಭಾರಿ ಕಚೇರಿ ಚೀನಾದೊಂದಿಗೆ ಮಾತುಕತೆ ನಡೆಸುತ್ತಿದೆ

ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಿನ್ನೆ ಈ ಸಂಬಂಧ ಉನ್ನತ ಮಟ್ಟದ ಸಭೆ ನಡೆಸಿ ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡಿದ್ದಾರೆ ಎಂದು ನಮ್ಮು ಬಾತ್ವೀದಾರರು ವರದಿ ಮಾಡಿದ್ದಾರೆ ಚೀನಾದಲ್ಲಿ ಕೊರೋನಾ ವೈರಸ್ ಉಲ್ಬಣಿಸಿರುವ ಹಿನ್ನೆಲೆಯಲ್ಲಿ ಆಸ್ವತ್ರೆಗಳು ಮತ್ತು ವಿವಿಧ ಸಂಸ್ಟೆಗಳ ಸನ್ನದ್ದತೆಯನ್ನು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪ್ರೀತಿ ಸುಡನ್ ನಿನ್ನೆ ಪರಿಶೀಲಿಸಿದರು ಕರೋನಾ ವೈರಸ್ ತಡೆಗಟ್ಟಲು ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಳ್ಳಬೇಕಿರುವ ಕಾರ್ಯಯೋಜನೆಗಳ ಬಗ್ಗೆ ಸಮಾಲೋಚನೆ ನಡೆಸಿದರು ಕೇಂದ್ರ ಗ್ಬಹ ಕಾರ್ಯದರ್ಶಿ ಮುಖ್ಯಕಾರ್ಯದರ್ಶಿ ಮತ್ತು ನೇಪಾಳ ಗಡಿಗೆ ಹೊಂದಿಕೊಂಡಿರುವ ಐದು ರಾಜ್ಯಗಳ ದಿಜಿಪಿಗಳೊಂದಿಗೆ ಅವರು ಸಂವಾದ ನಡೆಸಿದರು ವೈರಸ್ ಕುರಿತ ಪರೀಕ್ಷೆ ಜಾಗ್ಬತಿ ವೈರಸ್ ತ ತೆಡೆಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಆರೋಗ್ಯ ಕಾರ್ಯದರ್ಶಿಯವರು ಚರ್ಚಿಸಿದರು